ಹಬ್ಬದ ಪ್ರಯುಕ್ತ ದೇವಾಲಯಗಳಲ್ಲಿ ವಿಶೇಷ ಮೂಜಾ ಕೈಂಕರ್ಯಗಳು ನಡೆಯುತ್ತಿವೆ ಸೂರ್ಯನು ಪಥ ಬದಲಿಸುವ ಹವಾಮಾನ ಬದಲಾಗುವ ಹಾಗೂ ದೇಶದ ಪಲವು ಕಡೆಗಳಲ್ಲಿ ಕೊಯ್ಲು ಪ್ರಾರಂಭವಾಗುವ ಈ ಸಂದರ್ಭವನ್ನು ಮಕರ ಸಂಕ್ರಾಂತಿ ಭೋಗಲಿ ಬಿಹು ಹೊಂಗಲ್ ಉತ್ತರಾಯಣ ಪೌಷ್ ಎಂಬ ಹೆಸರುಗಳಿಂದ ಆಚರಿಸಲಾಗುತ್ತದೆ ಸುಗ್ಗಿಯ ಮೊದಲ ಪಬ್ಲವಾಗಿರುವ ಸಂಕ್ರಾಂತಿಯಲ್ಲಿ ಕೈತರ ಜೀವನಾಡಿ ರಾಸುಗಳನ್ನು ಆಲಂಕರಿಸಿ ಕೆಚ್ಚು ಹಾಯಿಸಲಾಗುತ್ತದೆ ಸಾರ್ವಜನಿಕರು ಎಳ್ಳು ದೆಲ್ಲ ಹಂಚಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ ಈ ಶುಭ ಸಂದರ್ಭದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರಮೋದಿ ರಾಜ್ಯಪಾಲ ವಜೂಭಾಯಿ ವಾಲಾ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಶ್ರಮುಖ ನಾಯಕರು ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯ ಕೋರಿದ್ದಾರೆ ಸುಗ್ಗಿ ಪಬ್ಲ ಮಕರ ಸಂಕ್ರಾಂತಿ ಅನ್ನದಾತನ ಬಾಳಲ್ಲಿ ಸುಖ ಸಮೃದ್ದಿಯನ್ನು ಹೊತ್ತು ತರಲಿ ಮನೆ ಮನಗಳಲ್ಲಿ ನೆಮ್ನದಿ ಮೇಳ್ಳೆಸಲಿ ಎಂದು ನಾಡಿನ ಜನತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಕರ ಸಂಕ್ರಾಂತಿ ಪಬ್ಲದ ಶುಭಾಶಯ ಕೋರಿದ್ದಾರೆ

ಆ ಬಳಿಕ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ತಿಕಾರಿಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು

ಅವರೊಂದಿಗೆ ಸಮಾಲೋಟಿಸಿದ ಬಳಕ ಸಂಪುಟ ವಿಸ್ತರಣೆ ಮಾಡಲಾಗುವುದು ಎಂದರು ಈ ಮಧ್ಯೆ ದಾವಣಗೆರೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ

ಫೆಟ್ರವರಿ ಕೊನೆಯಲ್ಲಿ ಅಂತಿಮ ರೂಪ ನೀಡಲಾಗುವುದು ಎಂದರು ಪ್ರತ್ಯೇಕ ಕೃಷಿ ಬಜೆಟ್ ಮಂಡನೆ ಸಂಬಂಧ ಇಲ್ಲಿಯವರೆಗೂ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಅವರು ತಿಳಿಸಿದರು ರಾಜ್ಯದ ಹಣಕಾಸು ಸ್ವಿತಿಗತಿ ನೋಡಿಕೊಂಡು ಬಜೆಟ್ನಲ್ಲಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ದಿಗೆ ಒತ್ತು ನೀಡಲಾಗುವುದು ಮಾರ್ಚ್ ಐದರಂದು ರಾಜ್ಯ ಬಜೆಟ್ ಮಂಡನೆ ಮಾಡುವುದು ಖಚಿತ ಈ ಬಾರಿ ಕ್ಕಷಿಗೆ ಹೆಚ್ಚನ ಅದ್ಧತೆ ನೀಡಲಾಗುವುದು ಎಂದು ಯಡಿಯೂರಪ್ಪ ಪುರುಭ್ಗರಿಸಿದರು

ಎಸ್ ಯಡಿಯೂರಪ್ಪ ಪಾರ್ಗೊಳ್ಳಲಿದ್ದಾರೆ

ಭಾರತದ ಸೇನಾಪಡೆಗಳ ಮೊಟ್ಟ ಮೊದಲ ಭಾರತೀಯ ಮಹಾ ದಂಡ ನಾಯಕರಾಗಿ ಹೆಮ್ನೆಯ ಕನ್ನಡಿಗ ಫೀಲ್ಡ್ ಮಾರ್ಷಲ್ ಕೆ

ಕಾರ್ಯಪ್ಪ ಅಧಿಕಾರ ವಹಿಸಿಕೊಂಡ ಸೇನಾ ದಿನವಾದ ಇಂದು ಸೇನಾ ಪಡೆಗಳ ತ್ವಾಗ ಧ್ವೆರ್ಯ ಸ್ಟೈರ್ಯ ಹಾಗೂ ಸಾಹಸಗಳನ್ನು ಸ್ಪರಿಸೋಣ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಟ್ನೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ